ಲಕ್ವಾಂತರ ನಾಗರಿಕರನ್ನು ಬಡತನದಿಂದ ಮಧ್ಯಮ ವರ್ಗಕ್ಕೆ ಮೇಲೆತ್ತುವ ಭಾರತದ ಪ್ರಯತ್ನಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ ಟ್ರಂಪ್ ಶ್ಲಾಫನೆ

ಈ ಇಂಜಿನ್ಗಳನ್ನು ಆರ್ಡನೆನ್ಸ್ ಫ್ಲಾಕ್ಷರಿಸ್ ಬೋರ್ಡ್ ತಯಾರಿಸಿದೆ

ಇಂಜಿನ್ಗಳ ಸಂಗ್ರಹದಿಂದ ಅದರ ಕಾರ್ಯತ್ನೆಲಿ ಬಳಕೆ ಅವಧಿ ಹೆಚ್ಚಲಿದೆ

ಆಧಾರ್ ಗುರುತು ಸಂಖ್ಯೆಯ ಸಾಂವಿಧಾನಿಕ ಮೌಲ್ಯ ನ್ಯಾಯಾಲಯ ಕಲಾಪಗಳ ನೇರ ಪ್ರಸಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಷ ವರ್ಗದ ನೌಕರಂಗೆ ಬಡ್ತಿಯಲ್ಲಿ ಕೋಟಾ ಸೌಲಭ್ವ ನೀಡುವ ಕುರಿತು ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ತೀರ್ಮ ನೀಡುವ ಸಾಧ್ಯತೆಯಿದೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಐವರು ನ್ಯಾಯಾಧೀಶರನ್ನೊಳಗೊಂಡ ನ್ನಾಯಪೀಠ ಈ ಮೇಲಿನ ವಿಚಾರಗಳ ಕುರಿತು ಇಂದು ಮಹತ್ವದ ತೀರ್ಮ ಪ್ರಕಟಿಸಲಿದೆ

ಈ ಬಗ್ಗೆ ವಿಚಾರಣೆ ನಡೆಸಿರುವ ಸುಪ್ರೀಂಕೋರ್ಟ್ ಇಂದು ತೀರ್ಮ ಪ್ರಕಟಿಸಲಿದೆ

ಇನ್ನೊಂದು ವಿಚಾರಣೆಯಲ್ಲಿ

ಟಿ ನೌಕರಂಗೆ ಉದ್ಯೋಗದಲ್ಲಿ ಕೋಟಾ ಸೌಲಭ್ಯವನ್ನು ನೀಡಲು ಷರತ್ತು ವಿಧಿಸಿ ನೀಡಿದ್ದ ತೀರ್ಪನ್ನು ಮರು ಪರಿಶೀಲಿಸುವಂತೆ ಕೋರಿ ಸಲ್ಲಿಸಲಾಗಿದ್ಲ ಅರ್ಜಿ ಕುರಿತು ಸಹ ಸುಪ್ರೀಂ ಕೋರ್ಟ್ ಇಂದು ತೀರ್ಮ ನೀಡುವ ಸಾಧ್ಯತೆಯಿದೆ

ಎಸ್

ರಾಷ್ಷೀಯ ಇ ವಿಧಾನ ಅರ್ಜಿ ಎನ್ಇವಿಎ ಕುರಿತು ಎರಡು ದಿನಗಳ ರಾಷ್ಷೀಯ ದ್ವಷ್ಣಿಕೋನ ಕಾರ್ಯಗಾರದ ಸಮರೋಪದಲ್ಲಿ ಕೇಂದ್ರ ಸಂಸದೀಯ ವ್ಚವಹಾರಗಳ ರಾಜ್ಯ ಸಚಿವ ವಿಜಯ್ ಗೋಯಲ್ ಭಾಗವಹಿಸಿದ್ದರು

ಸಂಸದರು ಮತ್ತು ಶಾಸಕರು ಸದನದಲ್ಲಿ ಮೌಲ್ಯಯುತ ಮತ್ತು ಪರಿಣಾಮಕಾರಿ ಚರ್ಚೆಗಳನ್ನು ನಡೆಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಶಾಸಕಾಂಗಗಳ ಕಾರ್ಯ ವೈಖರಿಯನ್ನು ಪ್ರತಿಯೊಬ್ಬರಿಗೂ ಸರಳೀಕ್ಕಕ ವಿಧಾನದಲ್ಲಿ ಮಾಹಿತಿಗಳು ಸಿಗುವಂತೆ ಮಾಡಲು ಎನ್ಇವಿಎ ಅಭಿಯಾನ ಸಹಕಾರಿಯಾಗಲಿದೆ

ಮುಕ್ತ ಸಮಾಜದ ವಾತಾವರಣ ಹೊಂದಿದೆ ಎಂದು ಹೇಳಿದರು ಚೀನಾದ ಜೊತೆಗಿನ ವ್ಯಾಪಾರ ಕದನದ ಕುರಿತು ಮಾತನಾಡಿದ ಅವರು ವ್ಯಾಪಾರ ಅಸಮತೋಲನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದರು

ಇದಕ್ಕೆ ಪ್ರತಿಯಾಗಿ ಇರಾನ್ ಅಧ್ಯಕ್ಷ ಪಸನ್ ರೌಪಾನಿ ಅಮೆರಿಕ ತಮ್ಮ ಸರ್ಕಾರವನ್ನು ಉರುಳಿಸಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದರು ಫಿಜಿ ಇಸ್ಟೋನಿಯ ಮತ್ತು ಸುರೆನೆಂ ದೇಶಗಳ ನಾಯಕರೊಂದಿಗೆ ಕೇಂದ್ರ ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ರಕ್ಷಣಾ ಸಹಕಾರ ವ್ಯಾಪಾರ ಮತ್ತು ಸಾಮರ್ಥ್ಯಗಳ ನಿರ್ಮಾಣ ಕುರಿತು ಮಾತುಕತೆ ನಡೆದವು ಈ ಕುರಿತು ಮಾಹಿತಿಯನ್ನು ಟ್ವೀಟ್ ಮೂಲಕ ತಿಳಿಸಿರುವ ರಕ್ಷಣಾ ಇಲಾಖೆಯ ವಕ್ತಾರ ರವೀಶ್ ಕುಮಾರ್ ಸಚಿವೆ ಸುಷ್ನಾ ಸ್ವರಾಜ್ ಅವರು ಫಿಜಿಯ ಪ್ರಧಾನಿ ಪ್ರಾಂಕ್ ಬೈನಿಮರಮ ಇಸ್ಲೋನಿಯಾದ ವಿದೇಶಾಂಗ ಸಚಿವ ಸ್ವೆನ್ ಮಿಕ್ಸರ್ ಮತ್ತು ಸುರೆನೆಂ ವಿದೇಶಾಂಗ ಸಚಿವ ದೆಬೊರ ಮೊಲ್ಲಕ್ ಬೈಗ್ಲೆ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಮಾಹಿತಿ ತಂತ್ರಜ್ಞಾನ ವ್ಯಾಪಾರ ಪೂಡಿಕೆ ಸಾಂಸ್ವತಿಕ ಶೈಕ್ಷಣಿಕ ಪ್ರವಾಸೋದ್ಯಮ ಹೀಗೆ ಪಲವು ವಿಷಯಗಳ ಕುರಿತು ಉತ್ತಮ ಮಾತುಕತೆ ನಡೆದವು ಎಂದು ತಿಳಿಸಿದ್ದಾರೆ

ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆಗೆ ಜಪಾನ್ ಹಣ ಒದಗಿಸುವುದನ್ನು ನಿಲ್ಲಿಸಿದೆ ಎಂದು ಮಾಧ್ವಮಗಳಲ್ಲಿ ಬಂದ ವರದಿಯನ್ನು ಯೋಜನೆ ಜಾರಿಗೆ ತರುವ ನೋಡಲ್ ಸಂಸ್ವೆಯಾಗಿರುವ ರಾಷ್ಷೀಯ ಹೈ ಸ್ವೀಟ್ ರೈಲು ಕಾರ್ಮೊರೇಷನ್ಎನ್ಎಚ್ಎಸ್ಆರ್ಸಿಎಲ್ ತಳ್ಳಿಹಾಕಿದೆ

ಭಾರತೀಯ ಸೇನಾಪಡೆಯ ಸರ್ಜಿಕಲ್ ಸ್ಟೈಕ್ನ ದ್ವಿತೀಯ ವರ್ಷಾಚರಣೆ ಸಂದರ್ಭದಲ್ಲಿ ನಾಡಿದ್ದು ಶುಕ್ರವಾರದಿಂದ ಭಾನುವಾರದವರೆಗೆ ಪರಾಕ್ರಮ್ ಪರ್ವ ಎಂದು ಆಚರಿಸಲಾಗುತ್ತದೆ

ಯೋಧರ ಧೈರ್ಯ ಸಾಪಸ ಮತ್ತು ತ್ಯಾಗಗಳನ್ನು ಸ್ಮರಿಸಲು ವರಾಕ್ರಮ್ ಪರ್ವ ಆಚರಿಸಲಾಗುತ್ತಿದೆ ಮುಖ್ಯ ಕಾರ್ಯಕ್ರಮ ದೆಹಲಿಯ ರಾಜಪಥದ ಇಂಡಿಯಾ ಗೇಟ್ನ ಮಲ್ಲುಗಾವಲು ಮೇಲೆ ನಡೆಯಲಿದೆ

ಶುಕ್ರವಾರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ದೆಪಲಿಯಲ್ಲಿ ಕಾರ್ಯಕ್ರಮ ಉದ್ಘಾಟಿಲಿದ್ದಾರೆ

ರಿಂಗ್ಡುಂನಿಂದ ಡಿಬ್ಲಿಂಗ್ ಟ್ರಕ್ಕಿಂಗ್ ಹೊರಟಿದ್ದ ಜರ್ಮನ್ನ ದಂಪತಿಯನ್ನು ಕೂಡ ವಾಯುಪಡೆ ರಕ್ಷಿಸಿದೆ

ಆರಂಭಿಕ ಬ್ವಾಟ್ಸ್ಮನ್ಗಳಾದ ಕೆ ಎಲ್

ಆದರೆ ಇನ್ನುಳಿದ ಆಟಗಾರರು ಬ್ಯಾಟಿಂಗ್ನಲ್ಲಿ ವೈಫಲ್ಯ ಕಂಡಿದ್ದರಿಂದ ಭಾರತ ಟೈ ಮಾಡಿಕೊಳ್ಳಬೇಕಾಯಿತು ಭಾರತದ ವಿರುದ್ಲ ಅಮೋಘ ಶತಕ ಬಾರಿಸಿದ ಅಫ್ವಾನ್ ಆಟಗಾರ ಮೊಹಮದ್ ಶಪಜಾದ್ ಪಂದ್ಲ ಮರುಷೋತ್ತಮ ಮರಸ್ನಾರಕ್ಷೆ ಪಾತ್ರರಾದರು ನಾಯಕ ವಿರಾಟ್ ಕೊಹ್ಲಿ ಉಪನಾಯಕ ರೋಹಿತ್ ಶರ್ಮ ಸೇರಿದಂತೆ ಪ್ರಮುಖ ಆಟಗಾರರ ಅನುಪಸ್ಟಿತಿಯಲ್ಲಿ ನಡೆದ ಪಂದ್ಭವನ್ನು ಹಿರಿಯ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಮುನ್ನಡೆಸಿದರು

ಇಂದು ನಡೆಯಲಿರುವ ಏಷ್ಟಾಕಪ್ ಸೂಪರ್ ಫೋರ್ ಅಂತಿಮ ಪಂದ್ದದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಲಿವೆ